ಕ್ರಮ ಮುಖ್ನಮಂತ್ರಿ

ಮಾಜಿ ಸಚಿವ ಬಿ ಎ ಮೊಹಿದೀನ್ ನಿಧನ ಗಣ್ಣರ ಸಂತಾಪ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಧಾರಾಕಾರ ಮಳೆ ಜಲಾಶಯಗಳ ನೀರಿನ ಮಟ್ಟ ಗಣನೀಯ ಏರಿಕೆ

ಕುಮಾರಸ್ವಾಮಿ ಹೇಳಿದ್ದಾರೆ ವಿಧಾನಸಭೆಯಲ್ಲಿಂದು ಪ್ರಶ್ನೋತ್ತರ ಅವಧಿಯಲ್ಲಿ ಈ ಮಾಹಿತಿ ನೀಡಿದ ಅವರು ಹೊಸಪಂಪ್ ಸೆಟ್ ಅಥವಾ ಅನಧಿಕೃತ ನೀರಾವರಿ ಪಂಪ್ಸೆಟ್ಗಳೆಂಬ ತಾರತಮ್ಖವಿಲ್ಲದೆ ನೋಂದಾವಣಿ ಆಗಿರುವ ಎಲ್ಲಾ ಪಂಪ್ಸೆಟ್ಗಳಗೂ ವಿದ್ನುತ್ ಸಂಪರ್ಕ ಕಲ್ಪಿಸಲಾಗುವುದು ಎಂದರು

ಕುಮಾರಸ್ನಾಮಿ ಹೇಳಿದ್ದಾರೆ ವಿಧಾನಸಭೆಯಲ್ಲಿ ಪ್ರಶ್ನೋತ್ತರ ಅವಧಿಯಲ್ಲಿ ಈ ಮಾಹಿತಿ ನೀಡಿದ ಅವರು ತೀರ್ಥಹಳ್ಳ ತಾಲ್ಲೂಕಿನಲ್ಲಿ ತಾಲಾ ವಿದ್ವಾರ್ಥಿನಿಯೊಬ್ಬಳು ಮಳೆ ನೀರಿನಲ್ಲಿ ಕೊಟ್ಟಿ ಹೋಗಿರುವ ಘಟನೆಯನ್ನು ಸರ್ಕಾರ ಲಘುವಾಗಿ ತೆಗೆದುಕೊಳ್ಳುವುದಿಲ್ಲ

ರಾಜ್ಯದಲ್ಲಿ ಮಾದಕ ವಸ್ತುಗಳ ಸಾಗಾಣಿಕೆ ಮತ್ತು ಮಾರಾಟ ಜಾಲವನ್ನು ಕಟ್ಟುನಿಟ್ನಾಗಿ ನಿಯಂತ್ರಣ ಮಾಡುವಂತೆ ಪೊಲೀಸರಿಗೆ ಸ್ಪಷ್ಟ ಸೂಚನೆ ಕೊಡಲಾಗಿದೆ ಎಂದು ಗ್ಲಹಸಚಿವ ಡಾ

ಪ್ರಶ್ನೋತ್ತರ ಕಲಾಪದಲ್ಲಿ ಈ ಮಾಹಿತಿ ನೀಡಿದ ಅವರು ಮಾದಕ ವಸ್ತುಗಳ ಜಾಲದ ಸಮಸ್ಯೆ ರಾಜ್ಯಕ್ಷೆ ಮಾತ್ರ ಸೀಮಿತವಾಗಿಲ್ಲ ಪಂಜಾಬಿನಲ್ಲಿ ಇದರ ಹಾವಳಿ ಹೆಚ್ಚಾಗಿತ್ತು ಈಗ ಅಲ್ಲಿನ ಸರ್ಕಾರ ಕಟ್ಪುನಿಟ್ಟಿನ ಕ್ರಮ ತೆಗೆದುಕೊಂಡಿದೆ ಎಂದರು ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಹಂತಹಂತವಾಗಿ ತುಂಬಲಾಗುವುದು ಮತ್ತು ಪೊಲೀಸರಿಗೆ ತರದೇತಿ ನೀಡುವ ಕೇಂದ್ರಗಳ ಸಂಬೈಯನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಮಾಡಿ ಅಧಿಕ ಸಿಬ್ಬಂದಿಗೆ ತರಬೇತಿ ನೀಡಲು ಸರ್ಕಾರ ಮುಂದಾಗಿದೆ ಎಂದು ಸಚಿವ ಪರಮೇತ್ವರ್ ಸದನಕ್ಕೆ ಹೇಳಿದರು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಲು ಸರ್ಕಾರ ನಿರ್ಧಾರ ಮಾಡಿದೆ ಎಂದು ಪ್ರಾಥಮಿಕ ಶಿಕ್ಷಣ ಸಚಿವ ಎನ್ ಮಹೇಶ್ ವಿಧಾನಸಭೆಗೆ ಇಂದು ತಿಳಿಸಿದ್ದಾರೆ

ದೇವೇಗೌಡ ವಿಧಾನಸಭೆಗೆ ತಿಳಿಸಿದರು

ಪ್ರಾಂಶುಪಾಲರ ಹುದ್ದೆ ಖಾಲಿ ಇರುವ ಕಾಲೇಜುಗಳಲ್ಲಿ ಉಸ್ತುವಾರಿ ಪ್ರಾಂಶುಪಾಲರನ್ನು ನೇಮಕ ಮಾಡಲಾಗಿದೆ ಎಂದರು ಉತ್ತರ ಕರ್ನಾಟಕದಲ್ಲಿ ನೇಮಕಗೊಂಡಿರುವ ಉಪನ್ಯಾಸಕರನ್ನು ಹಳೇ ಮೈಸೂರು ಭಾಗಕ್ಕೆ ಎರವಲು ಸೇವೆ ಮೇಲೆ ನೇಮಕ ಮಾಡಿರುವ ಬಗ್ಗೆ ಪರಿಶೀಲನೆ ಮಾಡಿ ತುರ್ತು ಕ್ರಮ ಕೈಗೊಳ್ಳುವುದಾಗಿ ಅವರು ಹೇಳಿದರು

ಪರಮೇಶ್ವರ್ ಅವರನ್ನು ಭೇಟಿಯಾಗಿ ಸಮಾಲೋಚನೆ ನಡೆಸಿತು

ರಾಜ್ಯ ಸರ್ಕಾರದಿಂದ ಎಲ್ಲಾ ಸಹಕಾರ ನೀಡುವುದಾಗಿ ಪರಮೇಶ್ವರ್ ನಿಯೋಗಕ್ಕೆ ಭರವಸೆ ನೀಡಿದ್ದಾರೆ ಕರಾವಳಿ ಭಾಗದ ಹಿರಿಯ ರಾಜಕಾರಿಣಿ ಹಾಗೂ ಮಾಜಿ ಸಚಿವ ಬಿ ಎ ಮೊಹಿದೀನ್ ಅವರು ಇಂದು ಬೆಂಗಳೂರಿನ ಬಾಸಗಿ ಆಸ್ತತ್ರೆಯಲ್ಲಿ ನಿಧನ ಹೊಂದಿದರು

ಕಳೆದ ಕೆಲವು ದಿನಗಳಿಂದ ಅವರ ಆರೋಗ್ಯ ಸರಿಯಿಲ್ಲದ ಕಾರಣ ಚಿಕಿತ್ಲೆಗಾಗಿ ಬೆಂಗಳೂರಿನ ಎಂ

ರಾಮಯ್ಯ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿತ್ತು ಇಂದು ಬೆಳಿಗ್ಗೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಕೊನೆಯುಸಿರೆಳೆದರು ಕೆಲಕಾಲ ಅವರ ಪಾರ್ಥೀವ ಶರೀರವನ್ನು ಅವರ ನಿವಾಸದಲ್ಲಿ ಇಡಲಾಗಿದ್ದು ಅನೇಕ ನಾಯಕರು ಅಭಿಮಾನಿಗಳು ಭೇಟಿ ನೀಡಿ ಅಂತಿಮ ದರ್ಶನ ಪಡೆದರು ಮೃತರ ಗೌರವಾರ್ಥ ಬಜ್ಜೆ ಗುರುಪುರ ಎಡಪದವು ಕುಪ್ಪಪದವು ಮತ್ತಿತರ ಪ್ರದೇಶಗಳಲ್ಲಿ ಶಿಕ್ಷಣ ಸಂಸ್ಥೆಗಳಗೆ ರಜೆ ಘೋಷಣೆ ಮಾಡಲಾಗಿತ್ತು

ವಿಧಾನಮಂಡಲದ ಉಭಯ ಸದನಗಳಲ್ಲೂ ಅಗಲಿದ ನಾಯಕನಿಗೆ ಇಂದು ಶ್ರದ್ದಾಂಜಲಿ ಸಲ್ಲಿಸಿ ಒಂದು ನಿಮಿಷ ಮೌನ ಆಚರಿಸಲಾಯಿತು ಮೊದಲಿಗೆ ವಿಧಾನಸಭೆಯಲ್ಲಿ ಸಭಾಧಕ್ಷ ರಮೇಶ್ ಕುಮಾರ್ ಸಂತಾಪ ನಿರ್ಣಯ ಮಂಡಿಸಿದರು ಇದಕ್ಕೆ ದನಿಗೂಡಿಸಿದ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಮೊಹಿದೀನ್ ಅವರು ಜೆ

ಪಟೇಲ್ ಅವರ ಸರ್ಕಾರದಲ್ಲಿ ಸಣ್ಣ ನೀರಾವರಿ ಉನ್ನತ ಶಿಕ್ಷಣ ಸಚವರಾಗಿ ಮಾಡಿದ ಕೆಲಸ ಸ್ಪರಣೀಯ ಎಂದು ಗುಣಗಾನ ಮಾಡಿದರು ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಬಿ ಎಸ್ ಯಡಿಯೂರಪ್ಪ ಮೊದಲಾದ ಅನೇಕ ನಾಯಕರು ಮೊಹಿದೀನ್ ಸಲ್ಲಿಸಿದ ಸೇವೆ ಸ್ವರಿಸಿ ಅವರ ಅಗಲಿಕೆ ರಾಜ್ಯಕ್ಷೆ ತುಂಬಲಾರದ ನಷ್ಷ ಎಂದು ಕಂಬನಿ ಮಿಡಿದಿದ್ದಾರೆ ವಿಧಾನಪರಿಷತ್ತಿನಲ್ಲಿ ಸಂತಾಪ ನಿರ್ಣಯದ ಮೇಲೆ ಮಾತನಾಡಿದ ಗೃಹಸಚಿವ ಡಾ

ಪರಮೇಶ್ವರ್ ಮೊಹಿದೀನ್ ಬಹಳ ಸರಳ ಜೀವಿಯಾಗಿದ್ದರು ಅವರ ಅಗಲಿಕೆ ತುಂಬಲಾರದ ನಷ್ಟ ಎಂದರು ವಿರೋಧ ಪಕ್ಷದ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಮೌಲ್ಯಾಧಾರಿತ ನಾಯಕನನ್ನು ಕಳೆದುಕೊಂಡು ನಾಡು ಬಡವಾಗಿದೆ ಎಂದು ಹೇಳದರು ಬಳಿಕ ಪರಿಷತ್ತಿನಲ್ಲಿ ಒಂದು ನಿಮಿಷ ಮೌನ ಆಚರಿಸಲಾಯಿತು ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ನಿರಂತರವಾಗಿ ಮಳೆಯಾಗುತ್ತಿದ್ದು ನಾಲ್ಕು ಜಲಾಶಗಳಲ್ಲಿನ ನೀರಿನ ಸಂಗ್ರಹ ಗರಿಷ್ಠ ಮಟ್ಟಕ್ಕೆ ತಲುಪುತ್ತಿದೆ

ಜಲಾಶಯ ತುಂಬಿರಲಿಲ್ಲ

ಕಳೆದ ಮೂರು ದಿನಗಳಿಂದ ಕೊಡುಗು ಜಿಲೆಯಲ್ಲಿ ನಿರಂತರ ಮಳೆಯಾಗುತ್ತಿದ್ದು ಜನಜೀವನ ಬಾಧಿತಗೊಂಡಿದೆ ಭಾಗಮಂಡಲ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಶ್ರವಾಹ ಪರಿಸ್ಥತಿ ತಲೆದೋರಿದೆ

ಮಡಿಕೇರಿಯಲ್ಲಿ ರಾಜ್ಯ ರಸ್ತೆ ಸಾರಿಗೆ ಬಸ್ ಮೇಲೆ ವಿದ್ಯುತ್ ಕಂಬ ಉರುಳ ಬಿದ್ದಿದೆ ಆದರೆ ಯಾರಿಗೂ ಅಪಾಯವಾಗಿಲ್ಲ ಮಂಗಳೂರು ಮಡಿಕೇರಿ ನಡುವಣ ರಸ್ತೆ ಸಂಚಾರಕ್ಕೆ ಮಳೆಯಿಂದ ಅಡ್ಡಿಯಾಗಿದೆ ಕೇರಳದಲ್ಲಿ ಮಳೆಯಾಗಿರುವ ಕಾರಣ ಈಗಾಗಲೇ ಕಬಿನಿ ಜಲಾಶಯ ಭರ್ತಿಯಾಗಿದೆ ಕೊಡಗು ಜಲ್ಲೆಯಲ್ಲಿ ಭಾರಿ ಮಳೆಯಾಗುತ್ತಿರುವ ಕಾರಣ ಹೇಮಾವತಿ ಜಲಾಶಯದ ನೀರಿನ ಮಟ್ಟ ಏರಿಕೆಯಾಗಿದ್ದು ಜಲಾಶಯದ ಸುರಕ್ಷತೆಯ ಕಾರಣಕ್ಕಾಗಿ ಹೆಚ್ಚಿನ ನೀರನ್ನು ನದಿಗೆ ಬಿಡಲು ಅಧಿಕಾರಿಗಳು ನಿರ್ಧರಿಸಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ಸೇವೆಯನ್ನು ಖಾಯಂ ಮಾಡಿ ನಿವೃತ್ತಿ ವೇತನ ಕೊಡಬೇಕು ಎಂದು ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ ಅಧ್ಯಕ್ಷ ಎನ್ ಶಿವಣ್ಣ ಆಗ್ರಹಿಸಿದ್ದಾರೆ ಬೆಂಗಳೂರಿನ ಪುರಭವನದ ಮುಂಭಾಗದಲ್ಲಿಂದು ಕಾರ್ಯಕರ್ತರನ್ನುದ್ದೇತಿಸಿ ಮಾತನಾಡಿದ ಅವರು ಸಮಾನ ಕೆಲಸಕ್ಕೆ ಸಮಾನ ವೇತನ ನಿಯಮದಡಿ ಸರ್ಕಾರ ಕ್ರಮ ಕೈಗೊಳ್ಟಬೇಕು ಅಂಗನವಾಡಿ ಕಾರ್ಯಕರ್ತೆಯರು ಪಾಗೂ ಸಹಾಯಕಿಯರನ್ನು ಬಾಯಂಗೊಳಸುವ ಜೊತೆಗೆ ಅವರಿಗೆ ಸಿ ಮತ್ತು ಡಿ ದರ್ಜಿ ನೌಕರರ ಸೌಲಭ್ಯ ನೀಡಬೇಕು ಎಂದು ಒತ್ತಾಯಿಸಿದರು

ಮೋಹನ್ ಒತ್ತಾಯಿಸಿದ್ದಾರೆ

ಇದು ಸರ್ಕಾರ ಮತ್ತು ಬಿಬಿಎಂಪಿ ಪೌರಕಾರ್ಮಿಕರ ಬಗ್ಗೆ ಹೊಂದಿರುವ ಕಾಳಜಯನ್ನು ತೋರಿಸುತ್ತಿದೆ ಎಂದು ಅಸಮಾಧಾನ ಹೊರಹಾಕಿದರು ಮ್ನತ ಸುಬ್ರಮಣಿ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಜೊತೆಗೆ ಅವರ ಪತ್ನಿಗೆ ಸರ್ಕಾರಿ ಉದ್ಯೋಗ ಮತ್ತು ಮಕ್ಕಳಿಗೆ ಉಟಿತ ಶಿಕ್ಷಣ ನೀಡಬೇಕು ಎಂದು ಅವರು ಒತ್ತಾಯಿಸಿದರು ಸಂಕ್ಷಿಪ್ರ ಸುದ್ಧಿಗಳು ಕನ್ನಡ ಶಾಲೆಗಳನ್ನು ಮುಚ್ಚುವ ನಿರ್ಧಾರದಿಂದ ಸರ್ಕಾರ ಹಿಂದೆ ಸರಿಯಬೇಕು

ಬಯೋಕಾನ್ ಮುಖ್ಯಸ್ವೆ ಕಿರಣ್ ಮಜುಂದಾರ್ ಶಾ ಅವರು ಕ್ಷಮೆ ಯಾಚಿಸಬೇಕು ಎಂದು ಒತ್ತಾಯಿಸಿ ದೊಡ್ಡಬಳ್ಳಾಪುರದಲ್ಲಿಂದು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಕರ್ತರು ಪ್ರತಿಭಟನೆ ನಡೆಸಿದರು ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಚುರುಕಾಗಿದೆ ಕರಾವಳಿ ಮತ್ತು ಉತರ ಒಳನಾಡಿನ ಪಲವೆಡೆ ಮಳೆಯಾಗಿದೆ

ಮುನ್ನೂಚನೆಯಂತೆ ಕರಾವಳ ಮತ್ತು ಒಳನಾಡಿನ ಹಲವೆಡೆ ಮಳೆಯಾಗಲಿದೆ ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಎಚ್ಚರಿಕೆ ನೀಡಲಾಗಿದೆ